ಎಸ್ ಯಡಿಯೂರಪ್ಪ

ಸ್ವಾವಲಂಬಿತ ಭಾರತ ಅಭಿಯಾನಕ್ಕೆ ಈ ಪ್ವಾಕೇಜ್ ಮುನ್ನುಡಿ ಬರೆಯಲಿದೆ

ಭಾರತಕ್ಕೆ ಈ ಸಂಕಷ್ಷದಿಂದ ದೊರೆತಿರುವ ಒಂದೇ ಒಂದು ಸಂದೇಶ ಅದು ಸ್ವಾವಲಂಬಿ ಭಾರತವಾಗುವುದು ಕೊರೋನಾ ಆರಂಭಿಕ ದಿನಗಳಲ್ಲಿ ಒಂದೇ ಒಂದು ಪಿಪಿಇ ಕೆಟ್ನ್ನು ನಾವು ತಯಾರಿಸುತ್ತಿರಲಿಲ್ಲ

ವಿಜ್ಞಾನಿಗಳ ಪ್ರಕಾರ ಈ ಕೊರೋನಾ ವೈರಾಣು ನಮ್ನೊಡನೆ ಬಹು ದೀರ್ಘಕಾಲ ಇರಲಿದೆ ಇಂತಹ ಸಂದರ್ಭದಲ್ಲಿ ಕೊರೋನಾ ವಿರುದ್ದ ಹೋರಾಟ ಮುಂದುವರೆಸಲು ಮುಖಗವಸು ಧರಿಸುವುದು ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದನ್ನು ನಾವು ಮರೆಯುವಂತಿಲ್ಲ ಎಂದರು

ಯಡಿಯೂರಪ್ಪ ಪ್ರಕ್ರಿಯಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಎದುರಾಗಿರುವ ಸವಾಲನ್ನು ಅವಕಾಶವನ್ನಾಗಿ ಪರಿವರ್ತಿಸಿ ಸ್ವಾವಲಂಬಿ ಭಾರತ ನಿರ್ಮಾಣದ ನಿಟ್ಟಿನಲ್ಲಿ ವಸುಧೈವ ಕುಟುಂಬಕಂ ಪರಿಕಲ್ಪನೆಯ ಸದೃಢ ಸಾಮಾಜಿಕ ವ್ವವಸ್ಥೆಯನ್ನು ಸಾಕಾರಗೊಳಿಸಲು ಪ್ರಧಾನಿ ಮೋದಿಯವರು ಕರೆ ನೀಡಿರುವುದು ಸಮಸ್ತ ಭಾರತೀಯರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ಎಂದಿದ್ದಾರೆ ಪ್ರಪಂಚದ ಯಾವುದೇ ದೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ವಿಶೇಷ ಪ್ಠಾಕೇಜ್ ನೀಡಿದ ಉದಾಹರಣೆ ಇಲ್ಲ ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹೇಳಿದ್ದಾರೆ

ಸುರೇಶ್ ಕುಮಾರ್ ಹೇಳಿದ್ದಾರೆ

ಕೋವಿಡ್ ಸೋಂಕಿನ ಅಂಕಿಅಂಶಗಳಲ್ಲಿ ಮಾರ್ಚ್ ನಲ್ಲಿ ಮೂರನೇ ಸ್ವಾನದಲ್ಲಿದ್ದ ಕರ್ನಾಟಕ ಇಂದು ಹದಿಮೂರನೇ ಸ್ಟಾನದಲ್ಲಿದೆ ಎಂದ ಸಚಿವರು ಶೇ

ಅನಿವಾಸಿ ಕನ್ನಡಿಗರ ಬೇಡಿಕೆಯನ್ನು ಈಡೇರಿಸಲು ಸರ್ಕಾರ ಎಲ್ಲ ಪ್ರಯತ್ನ ಮಾಡಲಿದ್ದು ಯಾವುದೇ ತೊಂದರೆ ತೊಡಕುಗಳ ನಿವಾರಣೆಗೆ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದ್ದಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನೆಲೆಸಿರುವ ಕನ್ನಡಿಗರೊಂದಿಗೆ ನಿನ್ನೆ ವೀಡಿಯೊ ಸಂವಾದ ನಡೆಸಿದ ಅವರು ವೀಸಾ ಅವಧಿ ಮುಗಿದ ನಿರುದ್ಕೋಗಿಗಳು ರೋಗಿಗಳು ಹಾಗೂ ಇತರೆ ಕಾರಣಗಳಿಂದ ಸಂಕಷ್ಟಕ್ಕೆ ಸಿಲುಕಿರುವವರನ್ನು ವಾಪಾಸ್ ರಾಜ್ದಕ್ಕೆ ಕರೆತರಲು ಸರ್ಕಾರ ವ್ತವಸ್ಥೆ ಮಾಡಿದೆ ಹಿಂತಿರುಗಿ ಬರುವ ಎಲ್ಲ ಕನ್ನಡಿಗರು ಕ್ವಾರಂಟ್ಯೆನ್ಗೆ ಒಳಪಟ್ಟು ಸರ್ಕಾರದ ಜೊತೆಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು

ಆದಷ್ಟು ಬೇಗ ಮಂಜೂರಾತಿ ನೀಡುವಂತೆ ಕೇಂದ್ರ ಸಚಿವರಿಗೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಮನವಿ ಮಾಡಿದರು ಕೇಂದ್ರ ಬುಡಕಟ್ಲು ಕಲ್ಯಾಣ ಖಾತೆ ಸಚಿವ ಜುವೆಲ್ ಓರಾಮ್ ಅವರೊಂದಿಗೆ ನಿನ್ನೆ ವೀಡಿಯೊ ಸಂವಾದ ನಡೆಸಿದ ಅವರು ಕಿರು ಆರಣ್ಡ ಉತ್ಪನ್ನಗಳನ್ನು ಸಂಗ್ರಹಿಸುವ ಬುಡಕಟ್ಟು ಜನರನ್ನು ಸಂಘಟಿಸಿ ತರಬೇತಿ ನೀಡುವ ಮೂಲಕ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು ಕಿರು ಅರಣ್ಯ ಉತ್ಪನ್ನಗಳನ್ನು ಬೆಂಬಲ ಬೆಲೆ ನೀಡಿ ಖರೀದಿಸುವುದು ಸೇರಿದಂತೆ ಹಲವು ವಿಚಾರಗಳು ಪ್ರಸ್ತಾವನೆಯಲ್ಲಿವೆ ಎಂದು ವಿವರಿಸಿದರು